ಕರ್ನಾಟಕ ರಾಜ್ಯ ಸಚಿವ ಸಂಪುಟ ಇಂದು ವಿಸ್ತರಣೆ ಮುಖ್ಯಮಂತ್ರಿ ಬಿ ಎಸ್

ಸ್ವಿಡ್ಜರ್ಲೆಂಡ್ನಲ್ಲಿ ನಡೆಯುತ್ತಿರುವ ವಿಶ್ವ ಬ್ಯಾಡ್ಮಿಂಟನ್ ಪಂದ್ಯಾವಳ ಭಾರತದ ಕಿದಂಬಿ ಶ್ರೀಕಾಂತ್ ಬಿ ಸಾಯಿ ಪ್ರಣೀತ್ ಮತ್ತು ಎಚ್

ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನಿನ್ನೆ ದೂರವಾಣಿ ಸಂಭಾಷಣೆ ನಡೆಸಿದ್ದು ಕೆಲವು ನಾಯಕರು ಭಾರತ ವಿರೋಧಿ ಹಿಂಸಾಚಾರ ಕುರಿತ ಧೋರಣೆ ತಳೆಯುತ್ತಿರುವುದು ದಕ್ಷಿಣ ಏಷ್ಯಾ ಪ್ರದೇಶದ ಶಾಂತಿ ಪರಿಸ್ಥಿತಿಗೆ ಪೂರಕವಲ್ಲ ಎಂದು ತಿಳಿಸಿದ್ದಾರೆ

ಮಾತುಕತೆ ವೇಳೆ ಶ್ರಧಾನಿ ಅವರು ಭಯೋತ್ಪಾದನೆ ಮತ್ತು ಹಿಂಸಾಚಾರಮುಕ್ತ ವಾತಾವರಣ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆರಹಿತ ಪರಿಸ್ಥಿತಿ ನಿರ್ಮಾಣದ ಅಗತ್ಯತೆ ಕುರಿತು ಪ್ರಸ್ತಾಪಿಸಿದರು

ಮತ್ತೊಂದೆಡೆ ವಾಷಿಂಗ್ಟನ್ನಲ್ಲಿ ಶ್ವೇತಭವನ ಪ್ರಕಟಣೆ ನೀಡಿದ್ದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ಕಡಿಮೆ ಮಾಡುವ ಹಾಗೂ ದಕ್ಷಿಣ ಏಷ್ಟಾದಲ್ಲಿ ಶಾಂತಿ ಪರಿಸ್ಥಿತಿ ಕಾಯ್ದುಕೊಳ್ಳುವ ಪ್ರಾಮುಖ್ಯ ಕುರಿತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಲಹೆ ನೀಡಿದ್ದಾಗಿ ತಿಳಿಸಿದೆ ಇತ್ತೀಚೆಗೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಭಾರತ ಸರ್ಕಾರದ ವಿರುದ್ದ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಮೋದಿ ಮತ್ತು ಟ್ರಂಪ್ ಅವರ ಸಂಭಾಷಣೆ ಮಹತ್ವ ಪಡೆದಿದೆ

ಇದಕ್ಕಾಗಿ ನೌಕೆಯು ಚಂದ್ರನ ಗುರುತ್ವಾಕರ್ಷಣೆಗೆ ಒಳಗಾಗುವವರೆಗೆ ಅದರ ಲಿಕ್ಷಿಡ್ ಇಂಜಿನ್ ವೇಗ ಕಡಿಮೆಗೊಳಿಸಲಾಗುವುದು

ಶಿವನ್ ತಿಳಿಸಿದ್ದಾರೆ

ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿಯಾದರು ಅಸ್ಡಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ರಾಷ್ಷೀಯ ನಾಗರಿಕ ನೋಂದಣಿ ಎನ್ಆರ್ಸಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಗೃಹ ಸಚಿವ ಅಮಿತ್ ಷಾ ಅವರೊಂದಿಗೆ ಚರ್ಚಿಸಿದರು ಉತ್ತರಾಖಂಡ್ ಮುಖ್ಚಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಆ ರಾಜ್ದದ ಭಾರಿ ಮಳೆ ಮತ್ತು ಪ್ರವಾಹದಿಂದಾದ ಹಾನಿ ಕುರಿತು ವಿವರ ನೀಡಿದರು ಪ್ರವಾಹ ಪರಿಹಾರಕ್ಕೆ ಎಲ್ಲ ನೆರವು ನೀಡುವುದಾಗಿ ಗೃಹ ಸಚಿವರು ಭರವಸೆ ನೀಡಿದ್ದಾರೆಂದು ತ್ರಿವೇಂದ್ರ ಸಿಂಗ್ ರಾವತ್ ಟ್ವೀಟ್ ಮಾಡಿದ್ದಾರೆ ನಾಗಾಲ್ಕಾಂಡ್ ಮುಖ್ಯಮಂತ್ರಿ ನೈಫಿಯು ರಿಯೊ ಅವರು ಸಹ ಗೃಹ ಸಚಿವರನ್ನು ಭೇಟಿಯಾದರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುತ್ತಿದ್ದು ಕಣಿವೆಯಾದ್ಯಂತ ಯಾವುದೇ ಅಹಿತಕರ ಫೆಟನೆ ವರದಿಯಾಗಿಲ್ಲ ಕಾನೂನು ಸುವ್ಲವಶ್ಡೆ ಪಾಲನೆಯಾಗುತ್ತಿದ್ದು ಪರಿಸ್ಹಿತಿ ಸಂಪೂರ್ಣ ಶಾಂತಿಯುತವಾಗಿದೆ ಶ್ರೀನಗರದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಾರ್ತಾ ಮತ್ತು ಸಾರ್ವಜನಿಕ ವ್ಯವಹಾರಗಳ ನಿರ್ದೇಶಕ ಸೈಯದ್ ಶಹರೀತ್ ಅಸ್ಸರ್ ಕಣಿವೆಯಾದ್ದಂತ ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದು ಸೋಮವಾರ ಪ್ರಾಥಮಿಕ ಶಾಲೆಗಳು ಆರಂಭಗೊಂಡಿವೆ ಇಂದಿನಿಂದ ಮಾಧ್ಯಮಿಕ ಶಾಲೆಗಳು ಆರಂಭಗೊಳ್ಳಲಿವೆ ಎಂದರು ಜಮ್ನ ವಲಯ ಆಯುಕ್ತ ಸಂಜೀವ್ ವರ್ಮಾ ಕೆಲವು ತಾಂತ್ರಿಕ ಕಾರಣಗಳಿಂದ ಮೊಬ್ಲೆಲ್ ಅಂತರ್ಜಾಲ ಸೇವಾ ಸೌಲಭ್ಯ ಮನರಾರಂಭ ತಡವಾಗಿದ್ದು ಶೀಘ್ರವೇ ಸೇವೆ ಆರಂಭಿಸಲಾಗುವುದು ಎಂದರು ರಾಜ್ಯ ಸರ್ಕಾರದ ವಕ್ತಾರ ಮತ್ತು ಪ್ರಧಾನ ಕಾರ್ಯದರ್ಶಿ ರೋಹಿತ್ ಕನ್ಲಾಲ್ ಶ್ರೀನಗರದ ಹಲವೆಡೆ ಈಗಾಗಲೇ ಸ್ನಿರ ದೂರವಾಣಿ ಸೇವೆ ಆರಂಭಿಸಲಾಗಿದೆ ಎಂದರು

ಕಭೀ ಕಭೀ ಉಮ್ರಾವೋ ಜಾನ್ನಂತಹ ಉತ್ತಮ ಚಿತ್ರಗಳಿಗೆ ಸಂಗೀತ ನಿರ್ದೇತನ ಮಾಡಿದ್ದ ಸಂಗೀತ ನಿರ್ದೇಶಕ ಕೈಯ್ಕಂರವರು ಕಳೆದ ರಾತ್ರಿ ಮುಂಬೈನಲ್ಲಿ ನಿಧನರಾಗಿದ್ದಾರೆ

ತ್ರಿಶೂಲ್ ನೂರಿ ಶೋಲಾ ಟಿರ್ ಶಬನಮ್ ಮೊಹಮ್ಮದ್ ಜಾಹೋರ್ ಪಶ್ಮಿ ಚಿತ್ರಗಳಗೂ ಅತ್ಯುತ್ತಮ ಸಂಗೀತ ನೀಡಿದ ಹೆಗ್ಗಳಕೆ ಕೈಯ್ಯಂ ಅವರದ್ದು ಇವರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಗೂ ಪಾತ್ರರಾಗಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಖ್ಯಾತ ಹಿರಿಯ ಗಾಯಕಿ ಲತಾ ಮಂಗೇಷ್ಕರ್ ಚಿತ್ರ ನಿರ್ದೇಶಕ ಮುಜಾಫರ್ ಅಲಿ ಸೇರಿದಂತೆ ಹಲವು ಗಣ್ಯರು ದಿವಂಗತ ಕೈಯ್ಯಂ ಅವರಿಗೆ ತ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈಯ್ಕಂ ಅವರ ಉತ್ತಮ ಸಂಗೀತದಂತೆ ಯುವ ಕಲಾವಿದರನ್ನು ಬೆಳೆಸುವ ಅವರ ಉತ್ತಮ ಗುಣಗಳು ಮರೆಯಲಾಗದ್ದು ಎಂದು ಟ್ವೀಟ್ ಮಾಡಿದ್ದಾರೆ ದೆಹಲಿಯಲ್ಲಿ ಯಮುನಾ ನದಿ ಅಪಾಯ ಮಟ್ಟ ಮೀರಿ ತುಂಬಿ ಹರಿಯುತ್ತಿದೆ

ಗಂಭೀರವಾಗಿ ಗಾಯಗೊಂಡಿರುವ ಹಲವರನ್ನು ಚಿಕಿತ್ಸೆಗಾಗಿ ವಿಮಾನದ ಮೂಲಕ ಡೆಪ್ರಾಡೂನ್ಗೆ ಸ್ಥಳಾಂತರಿಸಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಕ್ಷಿಪ್ರವಾಗಿ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಸ್ವಿಡ್ಜರ್ಲೆಂಡ್ನ ಬಾಸೆಲ್ನಲ್ಲಿ ನಡೆಯುತ್ತಿರುವ ಬಿ ಡಬ್ನ್ಹೊಎಫ್ ವಿಕ್ವ ಬ್ಯಾಡ್ಗಿಂಟನ್ ಪಂದ್ಚಾವಳಿಯ ಪುರುಷರ ಸಿಂಗಲ್ಲ್ ವಿಭಾಗದಲ್ಲಿ ಭಾರತದ ಕಿದಂಬಿ ಶ್ರೀಕಾಂತ್ ಬಿ ಸಾಯಿ ಪ್ರಣೀತ್ ಮತ್ತು ಎಚ್

ಪ್ರಣಯ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ

ಮತ್ತೊಂದೆಡೆ ಮಹಿಳೆಯರ ಡಬಲ್ಲ್ ವಿಭಾಗದಲ್ಲಿ ಭಾರತದ ಮೇಘನಾ ಜಕ್ಕಂಪುಡಿ ಮತ್ತು ಎಸ್

ಭಾರತದ ಮತ್ತೊಂದು ಡಬಲ್ಲ್ ಜೋಡಿ ಅಶ್ವಿನಿ ಮೊನ್ನಪ್ಪ ಮತ್ತು ಎನ್ ಸ್ಕಿರೆಡ್ಡಿ ಅವರ ಸ್ಪರ್ಧೆ ಇಂದು ಆರಂಭಗೊಳ್ದಲಿದೆ